ದೇಶಾದ್ಯಂತ ಇಂದು ಶಿಕ್ಷಕರ ದಿನವನ್ನು ಆಚರಿಸಲಾಗುತ್ತಿದೆ

ಶಾಲಾ ಕಾಲೇಜುಗಳಲ್ಲಿ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ರಾಷ್ಲಪತಿ ರಾಮನಾಥ್ ಕೋವಿಂದ್ ಉಪರಾಷ್ಟಪತಿ ಎಂ ವೆಂಕಯ್ಲನಾಯ್ನ ಈ ಸಂದರ್ಭದಲ್ಲಿ ಶಿಕ್ಷಕರಿಗೆ ಶುಭ ಹಾರ್ಲೆಸಿದ್ದಾರೆ ರಾಷ್ಷಪತಿಯವರು ಸಂದೇಶವನ್ನು ನೀಡಿ ಗುರು ಶಿಷ್ಣ ಪರಂಪರೆ ಭಾರತದ ಸಂಸ್ಕೃತಿ ಸಂಪ್ರದಾಯದ ವೈಶಿಷ್ಣ ಪೂರ್ಣ ಅಂಶವಾಗಿದೆ ಎಂದಿದ್ದಾರೆ

ಮಕ್ಕಳ ಗುಣ ಸಾಮರ್ಥ್ಯಗಳಿಗೆ ಸ್ವರೂಪ ನೀಡುವಂತವರು ಎಂದಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಿನ್ನೆ ತಮ್ಮ ನಿವಾಸದಲ್ಲಿ ರಾಷ್ಟೀಯ ಶಿಕ್ಷಕರ ಪ್ರಶಸ್ತಿ ವಿಜೇತರೊಂದಿಗೆ ಸಂವಾದ ನಡೆಸಿದರು ವಿದ್ಯಾರ್ಥಿಗಳಲ್ಲಿನ ಅದರಲ್ಲೂ ವಿಶೇಷವಾಗಿ ಬಡ ಮತ್ತು ಗ್ರಾಮೀಣ ವಿದ್ವಾರ್ಥಿಗಳಲ್ಲಿನ ಸುಪ್ತ ಪ್ರತಿಭೆಗಳನ್ನು ಅನಾವರಣಗೊಳಿಸಲು ಶಿಕ್ಷಕರು ಶ್ರಮಿಸಬೇಕು ಎಂದು ಅವರು ಹೇಳಿದ್ದಾರೆ ದೇಶದಲ್ಲಿ ಶಿಕ್ಷಣ ಗುಣಮಟ್ಟದ ಸುಧಾರಣೆಗೆ ನಡೆಸಿದ ಪ್ರಯತ್ನಗಳಿಗಾಗಿ ಪ್ರಶಸ್ತಿ ವಿಜೇತ ಶಿಕ್ಷಕರನ್ನು ಮೋದಿ ಅಭಿನಂದಿಸಿದರು

ಪ್ರಾಥಮಿಕ ಮಾಧ್ಯಮಿಕ ಹಾಗೂ ಪ್ರೌಢ ಶಾಲೆಗಳಲ್ಲಿ ಕಾರ್ಯ ನಿರ್ವಹಿಸುತ್ತಿರುವ ಪ್ರತಿಭಾವಂತ ಶಿಕ್ಷಕರ ಸೇವೆಯನ್ನು ಪರಿಗಣಿಸಿ ಈ ಪ್ರಶಸ್ತಿಗಳನ್ನು ನೀಡಲಾಗಿದೆ

ಪಾರದರ್ಶಕತೆ ಹಾಗೂ ನ್ಯಾಯೋಚಿತ ಆಯ್ಕೆಯನ್ನು ಬಾತ್ರಿಪಡಿಸುವ ಸಲುವಾಗಿ ರೂಪಿಸಲಾದ ಪರಿಷ್ಟತ ಮಾರ್ಗಸೂಚಿಗಳ ಅನ್ವಯ ಈ ಬಾರಿ ಶಿಕ್ಷಕರನ್ನು ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ ಟಿ ಅಡಿ ನೋಂದಾಯಿಸಲ್ಪಟ್ಟ ವಹಿವಾಟಗೆ ಸಂಬಂಧಿಸಿದ ವಾರ್ಷಿಕ ತೆರಿಗೆ ರಿಟರ್ನ್ ಅರ್ಜಿಗಳನ್ನು ಹಣಕಾಸು ಸಚಿವಾಲಯ ಪ್ರಕಟಿಸಿದೆ

ಸಾಮಾನ್ದ ಹಾಗೂ ಸಂಯೋಜಿತ ತೆರಿಗೆದಾರರಿಗೆ ವಾರ್ಷಿಕ ತೆರಿಗೆ ರಿಟರ್ನ್ ಅರ್ಜಿಗಳನ್ನು ಸಚಿವಾಲಯ ಪ್ರಕಟಿಸಿದೆ

ಕೈಗಾರಿಕೆ ಸಾಮಾನ್ಹ ಮತ್ತು ಸಂಯೋಜಿತ ತೆರಿಗೆದಾರರ ದೀರ್ಘಾವಧಿ ಬೇಡಿಕೆಗಳಗೆ ಇದರಿಂದಾಗಿ ಸರ್ಕಾರ ಸಮ್ನತಿದಂತಾಗಿದೆ

ವಿದೇಶಾಂಗ ವ್ಯವಹಾರಗಳ ಸಚಿವೆ ಸುಷ್ಕಾ ಸ್ವರಾಜ್ ಹಾಗೂ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ದೆಹಲಿಯಲ್ಲಿ ನಾಳೆ ಪಾಂಪಿಯೋ ಮತ್ತು ಮ್ಯಾಟಿಸ್ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ ವ್ಯಾಪಾರ ವಹಿವಾಟು ವೃದ್ದಿ

ಇರಾನಿನ ಕಚ್ಚಾ ತ್ನೆಲ ಆಮದು ಮೇಲಿನ ನಿರ್ಬಂಧ ಹಾಗೂ ಇಂಡೋ ಫೆಸಿಪಿಕ್ ವಲಯದಲ್ಲಿ ಸಹಕಾರ ವೃದ್ದಿ ವಿಷಯಗಳು ಸಹ ಮಾತುಕತೆಯ ಕೇಂದ್ರ ಬಿಂದುಗಳಾಗಿರುತ್ತವೆ ಎಂದು ನಿನ್ನೆ ಮೂಲಗಳು ತಿಳಿಸಿವೆ

ವಿಹೋಖೂರ್ ಗ್ರಾಮದ ಬಾಲಿಜಾನ್ ಸೇತುವೆಯನ್ನು ಪರಿಶೀಲಿಸಿದ ತಂಡ ಧಿಮಾಪುರ್ನ ನೂಯಿಲ್ಲಾಂಡ್ನಲ್ಲಿ ಹಾನಿಗೀಡಾಗಿರುವ ತೋಟಗಾರಿಕಾ ಪ್ರದೇಶಕ್ಕೂ ಭೇಟ ನೀಡಿತ್ತು ಬಾಧಿತ ಜನರ ಅಹವಾಲುಗಳನ್ನು ತಂಡ ಆಲಿಸಿತು ಗೃಹ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಕೆ

ಸಿಂಗ್ ನೇತೃತ್ವದ ತಂಡ ಇಂದು ಮತ್ತು ನಾಳೆ ವೋಖಾ ಕೊಹಿಮಾ ಮತ್ತು ಫೆಕ್ ಜಿಲ್ಲೆಗಳಿಗೆ ಭೇಟಿ ನೀಡಲಿದೆ ಭಾರತದ ಪರಿವರ್ತನಾ ಪಯಣದಲ್ಲಿ ಬಲ್ಗೇರಿಯಾದಲ್ಲಿ ನೆಲೆಸಿರುವ ಭಾರತೀಯ ಸಮುದಾಯ ಭಾಗಿಯಾಗುವಂತೆ ರಾಷ್ಟಪತಿ ರಾಮನಾಥ್ ಕೋವಿಂದ್ ಕರೆ ನೀಡಿದ್ದಾರೆ ಸೋಫಿಯಾದಲ್ಲಿ ನಿನ್ನೆ ಭಾರತೀಯ ಸಮುದಾಯವನ್ನುದ್ದೇಶಿ ಮಾತನಾಡಿದ ಅವರು ಸಂಪರ್ಕ ಅನ್ನೇಷಣೆ ವ್ಲಾಪಾರ ಮತ್ತು ಹೂಡಿಕೆಗೆ ಇಂದಿನ ಭಾರತ ವಿಪುಲ ಅವಕಾಶಗಳ ನೆಲೆಯಾಗಿದೆ ಎಂದು ಹೇಳಿದರು ವಿದೇಶದಲ್ಲಿರುವ ಭಾರತೀಯರು ಮಾತ್ಯಭೂಮಿಯೊಂದಿಗೆ ನಿಕಟ ಸಂಪರ್ಕ ಹೊಂದುವಂತಾಗಲು ಸರ್ಕಾರ ತೆಗೆದುಕೊಂಡಿರುವ ತ್ರಮಗಳಿಂದಾಗಿ ವಿದೇಶಿ ಭಾರತೀಯರ ನೀತಿಗೆ ಹೊಸ ಚೈತನ್ನ ದೊರೆತಿದೆ ಎಂದರು ಮುಂದಿನ ವರ್ಷದ ಜನವರಿಯಲ್ಲ ವಾರಾಣಸಿಯಲ್ಲಿ ನಡೆಯುವ ಪ್ರವಾಸಿ ಭಾರತೀಯ ದಿಮಸದಲ್ಲಿ ಭಾಗಿಯಾಗುವಂತೆಯೂ ಅವರು ಭಾರತೀಯ ಸಮುದಾಯಗಳಗೆ ಕಕೆ ನೀಡಿದರು ರಾಮನಾಥ್ ಕೋವಿಂದ್ ಅವರು ಸೋಫಿಯಾದಲ್ಲಿ ಭಾರತೀಯ ವ್ಯಾಪಾರ ನಿಯೋಗದೊಂದಿಗೂ ಸಭೆ ನಡೆಸಿದರು ಸೈಪ್ರಸ್ಗೆ ಮೂರು ದಿನಗಳ ಭೇಟಿ ಪೂರ್ಣಗೊಳಿಸಿ ರಾಷ್ಷಪತಿಗಳು ನಿನ್ನೆ ಸಂಜೆ ಸೋಫಿಯಾ ತಲುಪಿದ್ದಾರೆ ತ್ರಿಪುರಾದಲ್ಲಿ ಮೂರು ಪಂತದ ಪಂಚಾಯತ್ ಉಪಚುನಾವಣೆಗೆ ನಿನ್ನೆ ಅಧಿಸೂಚನೆ ಹೊರಡಿಸಲಾಗಿದೆ

ದೇಶದ ಪಶ್ಚಿಮ ಭಾಗದಲ್ಲಿ ಚಂಡಮಾರುತ ವ್ಯಾಪಕ ಹಾನಿಯುಂಟು ಮಾಡಿದ್ದು

ಒಸಾಕ ಅಂತಾರಾಷ್ಷೀಯ ವಿಮಾನ ನಿಲ್ದಾಣದಲ್ಲಿ ಸಿಕ್ಕಿಹಾಕಿೊಂಡಿದ್ದ ಸಾವಿರಾರು ಪ್ರಯಾಣಿಕರನ್ನು ತೆರವುಗೊಳಿಸಲಾಗಿದೆ

ಶೀಘ್ರದಲ್ಲೇ ಸುರಕ್ಷಿತ ಜಾಗಗಳಿಗೆ ಸ್ವಳಾಂತರಗೊಳ್ಳುವಂತೆ ಪ್ರಧಾನಮಂತ್ರಿ ಶಿಂಜೋಅಬೆ ಜನತೆಗೆ ಮನವಿ ಮಾಡಿದ್ದಾರೆ ಚಂಡಮಾರುತ ಬಾಧಿತ ಪ್ರದೇಶಗಳಲ್ಲೂ ನಿವಾಸಿಗಳ ಸುರಕ್ಷತೆಗೆ ಎಲ್ಲ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂತೆ ಅವರು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ಭಾರತ ಪ್ರಾನ್ಸ್ ನಡುವಣ ರಫೇಲ್ ಯುದ್ದ ವಿಮಾನ ಖರೀದಿ ಒಪ್ಪಂದಕ್ಕೆ ತಡೆಯಾಜ್ಜೆ ಕೋರಿ ಸಲ್ಲಿಸಲಾಗಿರುವ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ವಿಚಾರಣೆಯನ್ನು ಮುಂದಿನ ವಾರ ಕೈಗೆತ್ತಿಕೊಳ್ಳಲು ಸುಪ್ರೀಂ ಕೋರ್ಟ್ ಸಮ್ನಿಸಿದೆ ತಮ್ನ ಅರ್ಜಿಯ ತುರ್ತು ವಿಚಾರಣೆಗೆ ವಕೀಲ ಎಂ ಎಲ್ ಶರ್ಮ ಮಾಡಿದ್ದ ಮನವಿಯನ್ನು ಮುಖ್ಯ ನ್ಯಾಯಮೂರ್ತಿ ದೀಪಕ್ ಮಿಶ್ರಾ ಹಾಗೂ ನ್ಯಾಯಮೂರ್ತಿಗಳಾದ ಎ ಎಂ

ಶುಕ್ರವಾರದಂದು ನಡೆಯಲಿರುವ ಸಮಾರಂಭವೊಂದರಲ್ಲಿ ಹಿಮಾದಾಸ್ ಅವರಿಗೆ ಬಹುಮಾನ ನೀಡಲಾಗುವುದು

ಬಸ್ ಫಿರೋಜಾಬಾದ್ಗೆ ಪ್ರಯಾಣಿಸುತ್ತಿದ್ದಾಗ ಆಗ್ರಾ ರಸ್ತೆಯಲ್ಲಿ ಎದುರಿನಿಂದ ಬರುತ್ತಿದ್ದ ಮಿನಿ ಬಸ್ಗೆ ಡಿಕ್ಕಿ ಹೊಡೆಯಿತು ಎಂದು ಹೊಲೀಸರು ತಿಳಿಸಿದ್ದಾರೆ

ಅರುಣಾಚಲ ಪ್ರದೇಶದಲ್ಲಿ ಪ್ರವಾಹ ಮತ್ತು ಬರಕ್ಕೆ ತುತ್ತಾಗಿರುವ ಪ್ರದೇಶಗಳ ಪರಿಸ್ವಿತಿ ಅದ್ದಯನಕ್ಕೆ ಅಂತರ ಸಚಿವಾಲಯ ತಂಡವನ್ನು ಕಳುಹಿಸುವಂತೆ ಆ ರಾಜ್ಯದ ಮುಖ್ಯಮಂತ್ರಿ ಪೆಮಾ ಖಾಂಡು ಕೇಂದ್ರ ಗೃಹ ಸಚಿವಾಲಯಕ್ಕೆ ಮನವಿ ಮಾಡಿದ್ದಾರೆ ಸಿಯಾಂಗ್ ಸಿಯಾಂಗ್ ನದಿ ತಪ್ಪಲಿನಲ್ಲಿ ಪ್ರವಾಹಗಳಿಂದಾಗಿ ಹಿಂದೆಂದೂ ಕಾಣದ ಪರಿಸ್ಥಿತಿ ನಿರ್ಮಾಣವಾಗಿದ್ದರೆ ಇತರ ಪ್ರದೇಶಗಳಲ್ಲಿ ಬರಗಾಲದಂತಹ ಪರಿಸ್ಥಿತಿ ತಲೆದೊರಿದೆ ಎಂದು ಅವರು ಆತಂಕ ವ್ಚಕ್ತಪಡಿಸಿದ್ದಾರೆ ಬಾಂಗ್ಲಾದೇಶದ ಢಾಕಾದಲ್ಲಿ ಇಂದು ಆರಂಭವಾಗಲಿರುವ ದಕ್ಷಿಣ ಏಷ್ಯಾ ಪುಟ್ಪಾಲ್ ಫೆಡರೇಷನ್ ಸ್ವಾಫ್ ಟೂರ್ನಿಯಲ್ಲಿ ಹಾಲಿ ಚಾಂಪಿಯನ್ ಭಾರತ ತನ್ನ ಆರಂಭಿಕ ಪಂದ್ಯದಲ್ಲಿ ಶ್ರೀಲಂಕಾ ತಂಡದ ವಿರುದ್ಧ ಸೆಣಸಲಿದೆ